ಪೌರತ್ವ ತಿದ್ದುಪಡಿ ಕಾಯಿದೆ ಕುರಿತ ಹಿಂಸಾತ್ಮಕ ಪ್ರತಿಭಟನೆಗಳು ನಿಜಕ್ಕೂ ದುರ್ದೈವ ಹಾಗೂ ಅತ್ಯಂತ ಖೇದಕರ ಪ್ರಧಾನಿ ನರೇಂದ್ರ ಮೋದಿ

ಪ್ರತಿಭಟನಾ ನಿರತ ಅಲಿಗಢದ ಎ ಎಂ ಯು ಮತ್ತು ದೆಪಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ನ ಆರೋಪ ನಾಳೆ ಸುಪ್ರೀಂಕೋರ್ಟ್ ನಲ್ಲಿ ವಿಚಾರಣೆ

ಪೌರತ್ವ ತಿದ್ದುಪಡಿ ಕಾಯಿದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರತ್ನಿಸಿರುವ ಅರ್ಜಿಗಳ ವಿಚಾರಣೆಯನ್ನು ಬುಧವಾರ ಕ್ಕೆಗೆತ್ತಿಕೊಳ್ಳಲಿರುವ ಸರ್ವೋನ್ನತ ನ್ನಾಯಾಲಯ

ಜನ ಪ್ರತಿನಿಧಿಯೊಬ್ಬರು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಹ ಎಸಗಿದ ಪ್ರಕರಣದಲ್ಲಿ ಅತ್ವಾಚಾರ ಆರೋಪಿ ಸೆಂಗರ್ ಭಾರತೀಯ ದಂಡ ಸಂಹಿತೆ ಮತ್ತು ಪೋಕ್ಲೋ ಕಾಯಿದೆ ಅಡಿಯಲ್ಲಿ ಅಪರಾಧಿ ಎಂದು ನ್ಯಾಯಾಲಯ ಹೇಳಿದೆ ಆದರೆ ಜಿಲ್ಲಾ ನ್ವಾಯಾಧೀಶ ಧರ್ಮೇಶ್ ಶರ್ಮಾ ಸಪ ಆರೋಪಿ ಶಶಿ ಸಿಂಗ್ ಅವರನ್ನು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿದೆ ನ್ವಾಯಾಲಯ ದಂಡನೆಯ ಪ್ರಮಾಣದ ಕುರಿತಂತೆ ಬುಧವಾರ ವಾದ ಮತ್ತು ಪ್ರತಿವಾದ ಆಲಿಸಲಿದೆ ಈ ಅವರಾಧಕ್ಷ ಜೀವಾವಧಿ ಶಿಕ್ಷೆ ವಿಧಿಸಬಹುದಾಗಿದೆ

ಪದಿನೈದು ದಿನಗಳ ಒಂದೆ ಸರ್ಕಾರ ಯೋಜನೆ ಪ್ರಕಟಿಸಿದ ಬಳಿಕ ಈ ಕಾರ್ಯದ ಪ್ರಗತಿಯ ವೇಗ ನೋಡಿದರೆ ಬಹಳ ಉತ್ತೇಜನಕಾರಿಯಾಗಿದೆ ಎಂದು ಅವರು ಹೇಳಿದರು

ಸಕಾಲಕ್ಷೆ ಮೊದಲೇ ಫೆಬ್ರವರಿಯಲ್ಲಿ ದರ ಕಡಿತ ಕುರಿತಂತೆ ಆರ್

ಐ ಕ್ರಮ ಕೈಗೊಂಡಿತ್ತು ಎಂದು ಭಾರತೀಯ ರಿಜರ್ವ್ ಬ್ವಾಂಕ್ ಗೌರ್ನರ್ ಶಕ್ತಿಕಾಂತ್ ದಾಸ್ ತಿಳಿಸಿದ್ದಾರೆ ಮುಂಬೈನಲ್ಲಿಂದು ಭಾರತೀಯ ಆರ್ಥಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು ಈ ವರ್ಷದ ಫೆಬ್ರವರಿಗೂ ಮೊದಲೇ ಆರ್

ಐ ಹಿಂಜರಿತದ ಲಕ್ಷಣಗಳನ್ನು ಗುರುತಿಸಿ ಈ ವರ್ಷದ ಆರಂಭದಲ್ಲೇ ದರ ಕಡಿತಕ್ಕೆ ಮುಂದಾಯಿತು ಎಂದರು ಸತತ ಐದು ದರ ಕಡಿತಗಳ ಸರಣಿಯ ಬಳಿಕ ಆರ್

ಐ ಗೌವರ್ನರ್ ಅವರ ಈ ಹೇಳಿಕೆ ಹೊರಬಿದ್ದಿದೆ

ಬುಧವಾರ ನಿಗದಿಯಾಗಿರುವ ಜಿಎಸ್ಟಿ ಮಂಡಳಿಯ ಸಭೆಗೆ ಎರಡು ದಿನ ಮೊದಲು ಈ ಕ್ರಮ ಕೈಗೊಳ್ಳಲಾಗಿದೆ ಸಭೆಯಲ್ಲಿ ಆದಾಯ ಪೆಚ್ಚಳಕ್ಕೆ ಕ್ರಮಗಳ ಕುರಿತಂತೆ ಚರ್ಚಿಸುವ ನಿರೀಕ್ಷೆ ಇದೆ

ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ನೆ ಪ್ರತಿಭಟನೆಯ ವೇಳೆ ನಡೆಯುತ್ತಿರುವ ಹಿಂಸಾಚಾರ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಆಗುತ್ತಿರುವ ಪಾನಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು ಇದು ಕೂಡಲೇ ನಿಲ್ಲಬೇಕು ಎಂದು ಸೂಚಿಸಿದ್ದಾರೆ ವಕೀಲರ ಗುಂಪು ನ್ಕಾಯಾಲಯದ ಮುಂದೆ ವಿಷಯ ಪ್ರಸ್ತಾಪಿಸಿ ವಿದ್ಕಾರ್ಥಿಗಳ ಮೇಲೆ ನಡೆಸಲಾಗಿರುವ ಹಿಂಸಾಚಾರದ ಬಗ್ಗೆ ಸ್ವಯಂ ಪ್ರೇರಿತ ವಿಚಾರಣೆಗೆ ಮನವಿ ಮಾಡಿತು ನ್ಯಾಯಮೂರ್ತಿಗಳಾದ ಬಿ

ಗವಾಯ್ ಮತ್ತು ಸೂರ್ಯಕಾಂತ್ ಅವರ ನ್ಕಾಯಪೀಠ ತಮ್ಮ ಅಪವಾಲು ಸಲ್ಲಿಸುವಂತೆ ವಕೀಲರಿಗೆ ಸೂಚಿಸಿ ವಿಚಾರಣೆಯನ್ನು ನಾಳೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿತು

ಮುಖ್ಯ ನ್ಯಾಯಮೂರ್ಜಿ ಎಸ್

ಬೋಜ್ಜೆ ನೇತೃತ್ವದ ಪೀಠ ಈ ಮನವಿಗಳನ್ನು ಇನ್ನುಳಿದ ಬಾಕಿ ಅರ್ಜಿಗಳ ಜೊತೆ ವಿಚಾರಣೆಗೆ ತೆಗೆದುಕೊಳ್ಳುವುದಾಗಿ ತಿಳಿಸಿತು ಓರಿಯ ವಕೀಲ ಅಭಿಷೇಕ್ ಮನು ಸಿಂಫ್ಷಿ ಅವರು ಈ ಎರಡು ಅರ್ಜಿಗಳ ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವಂತೆ ಮತ್ತು ಇಂಡಿಯನ್ ಯುನಿಯನ್ ಮುಸ್ಲಿಂ ಲೀಗ್ ಸಲ್ಲಿಸಿರುವ ಇದೇ ಸ್ವರೂಪದ ಆರ್ಜಿಯ ಜೊತೆ ಆಲಿಸುವಂತೆ ಮನವಿ ಮಾಡಿದರು

ಕೇಂದ್ರ ಪಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅರ್ಥಿಕ ಕಾರ್ಯದರ್ಶಿ ಅರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಕಂದಾಯ ಕಾರ್ಯದರ್ಶಿ ಮುಖ್ಯ ಆರ್ಥಿಕ ಸಲಹೆಗಾರರು ನೇರ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರು ಪರೋಕ್ಷ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರು ಸಭೆಯಲ್ಲಿ ಭಾಗಿಯಾಗಿದ್ದರು

ಎ ಎಸ್ ಅಧಿಕಾರಿ ರವಿ ಮಿತ್ತಲ್ ಅವರು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ನೂತನ ಕಾರ್ಯದರ್ಶಿಯಾಗಿ ಇಂದು ಅಧಿಕಾರ ವಹಿಸಿಕೊಂಡರು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿ ಅಮಿತ್ ಖರೆ ಅವರು ನೇಮಕಗೊಂಡ ಹಿನ್ನೆಲೆಯಲ್ಲಿ ಅವರಿಂದ ಮಿತ್ತಲ್ ಅಧಿಕಾರ ವಹಿಸಿಕೊಂಡರು

ಎ ಎಸ್ ಅಧಿಕಾರಿ ಮಿತ್ತಲ್ ಅವರು ಈ ಹಿಂದೆ ಪಣಕಾಸು ಸಚಿವಾಲಯದ ಆರ್ಥಿಕ ಸೇವೆಗಳ ವಿಶೇಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು

ಯುದ್ಧದ ಸಮಯದಲ್ಲಿ ಬಲಿದಾನ ಮಾಡಿದ ಪುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶೌರ್ಯಶಾಲಿ ಭಾರತೀಯ ಯೋಧರಿಗೆ ನಮನಗಳು ಎಂದು ತಿಳಿಸಿದ್ದಾರೆ

ರಕ್ಷಣ ಸಚಿವ ರಾಜನಾಥ್ ಸಿಂಗ್ ದೇಶವನ್ನು ಎಲ್ಲ ಸಂದರ್ಭಗಳಲ್ಲಿ ರಕ್ಷಿಸುತ್ತಿರುವ ನಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ಭಾರತವು ಹೆಮ್ಮೆವಡುತ್ತದೆ ಎಂದು ತಿಳಿಸಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ಭಾರತೀಯ ಸಶಸ್ತಪಡೆಗಳ ಅಪರಿಮಿತ ಧೈರ್ಯ ಮತ್ತು ಸಾಹಸಕ್ಕೆ ನಮನ ಸಲ್ಲಿಸಿದ್ದಾರೆ